ಓಡಿಶಾದ ಕೊರಾಪತ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐವರು ಮಾವೋವಾದಿಗಳು ಹತ

ವ್ಲಾಪಾರ ಸಂಬಂಧಿತ ವಿಚಾರಗಳ ಬಗ್ಗೆ ದೆಹಲಿಯಲ್ಲಿಂದು ಭಾರತ ಚೀನಾ ಮಾತುಕತೆ

ಐಪಿಎಲ್ ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎರಡು ವಿಕೆಟ್ ಅಂತರದಿಂದ ಸೋಲಿಸಿ ಎರಡನೇ ಅರ್ಹತಾ ಸುತ್ತು ಪ್ರವೇಶಿಸಿದ ಡೆಲ್ಲಿ ಕ್ನಾಪಿಟಲ್ಸ್

ಆರನೇ ಹಂತದ ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಾಳೆ ಸಂಜೆ ತೆರೆಬೀಳಲಿದೆ

ಮತದಾರರನ್ನು ಸೆಳೆಯುವ ಸಲುವಾಗಿ ವಿವಿಧ ಪಕ್ಷಗಳ ತಾರಾ ಪ್ರಚಾರಕರು ದೇಶದ ವಿವಿಧೆಡೆ ಚುನಾವಣಾ ರ್ನಾಲಿ ಮತ್ತು ರೋಡ್ ಶೋ ನಡೆಸಲಿದ್ದಾರೆ ಇಂದು ಬೆಳಗ್ಗೆ ಪಶ್ಚಿಮ ಬಂಗಾಳದ ಬಂಕಾಪುರ ಜಿಲ್ಲೆಯ ಕಮಲ್ಡಂಗಾದಲ್ಲಿ ಚುನಾವಣಾ ರ್ನಾಲಿಯನ್ನುದ್ದೇತಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಸಮರ್ಥವಾದ ಸರ್ಕಾರವನ್ನು ತರಲು ಜನರು ಮತದಾನ ಮೂಲಕ ತೀರ್ಪನ್ನು ನೀಡುತ್ತಿದ್ದಾರೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಬಡವರಿಗಾಗಿ ರೂಪಿಸಿರುವ ಯೋಜನೆಗಳು ತ್ಪಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಸಿಂಡಿಕೇಟ್ ರಾಜ್ನಿಂದಾಗಿ ಅವರನ್ನು ತಲುಪುತ್ತಿಲ್ಲ ಎಂದು ಆರೋಪಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುರುಲಿಯಾ ಹಾಗೂ ಉತ್ತರ ಪ್ರದೇಶದ ಅಜಮ್ಗಢ ಜೌನ್ಪುರ್ ಮತ್ತು ಪ್ರಯಾಗ್ರಾಜ್ನಲ್ಲಿಂದು ಚುನಾವಣಾ ರ್ಖಾಲಿ ನಡೆಸಲಿದ್ದಾರೆ ಬಿಜೆಪಿ ರಾಷ್ವೀಯ ಅಧ್ಯಕ್ಷ ಅಮಿತ್ ಶಾ ಉತ್ತರ ಪ್ರದೇಶದಲ್ಲಿಂದು ಪ್ರಾವಸ್ತಿ ದುಮಾರಿಯಾಗಂಜ್ ಸಂತ ಕಬೀರ್ ನಗರ್ ಮತ್ತು ಸುಲ್ತಾನ್ಪುರ್ನಲ್ಲಿ ಅಭ್ಯರ್ಥಿಗಳ ಪರ ಮತ ಯಾಚಿಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ದೆಹಲಿ ಹರಿಯಾಣ ಮಧ್ಯಪ್ರದೇಶದಲ್ಲಿ ಚುನಾವಣಾ ರ್ನಾಲಿ ನಡೆಸಲಿದ್ದಾರೆ ಕಾಂಗ್ರೆಸ್ ಪ್ರಧಾನಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಉತ್ತರಪ್ರದೇಶದಲ್ಲಿ ಹಲವು ರೋಡ್ ಶೋ ಹಾಗೂ ಪ್ರಚಾರ ರ್ಕಾಲಿಯಲ್ಲಿ ಪಾರ್ಗೊಳ್ಳಲಿದ್ದಾರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ದುಮಾರಿಯಾ ಗಂಜ್ ಕ್ಷೇತ್ರದ ಸಿದ್ದಾರ್ಥ್ ನಗರದಲ್ಲಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ

ಒಡಿತಾದ ಕೊರಾಪತ್ ಜಿಲ್ಲೆಯಲ್ಲಿ ನಿನ್ನೆ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಮೂವರು ಮಹಿಳೆಯರು ಸೇರಿದಂತೆ ಐವರು ಮಾವೋವಾದಿಗಳು ಹತರಾಗಿದ್ದಾರೆ ಪಡುವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಣ್ಯ ವ್ಯಾಪ್ತಿ ಪ್ರದೇಶದಲ್ಲಿ ವಿಶೇಷ ಕಾರ್ಯಾಚರಣೆ ಪಡೆಗಳ ಸಿಬ್ಬಂದಿ ಮತ್ತು ಜಿಲ್ಲಾ ಸ್ವಯಂ ಸೇವಾ ಪಡೆ ನಡೆಸಿದ ಕೂಂಬಿಂಗ್ ಕಾರ್ಯಾಚರಣೆ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಛತ್ತೀಸ್ಗಢದ ದಂತೇವಾಡ ಜಿಲ್ಲೆಯಲ್ಲಿ ನಿನ್ನೆ ನಡೆದ ಗುಂಡಿನ ಚಕಮಕಿನಲ್ಲಿ ಇಬ್ಲರು ನಕ್ಷಲರನ್ನು ಹತ್ತೆ ಮಾಡಲಾಗಿತ್ತು ಭಾರತ ಮತ್ತು ಚೀನಾದ ಹಿರಿಯ ಅಧಿಕಾರಿಗಳು ದೆಹಲಿಯಲ್ಲಿಂದು ಸಭೆ ಸೇರಲಿದ್ದು ವ್ಯಾಪಾರ ಸಂಬಂಧಿತ ವಿಷಯಗಳ ಕುರಿತು ಅದರಲ್ಲೂ ನಿಖರವಾಗಿ ಕೃಷಿ ವಲಯದ ಕುರಿತು ಚರ್ಚೆ ನಡೆಸಲಿದ್ದಾರೆ ಚೀನಾದ ಸೀಮಾಶುಲ್ಲ ಪ್ರಧಾನ ಆಡಳಿತದ ಉಪಾಧ್ಯಕ್ಷ ಲಿ ಗುಯೊ ನೇತೃತ್ವದ ಚೀನಾ ಅಧಿಕಾರಿಗಳ ತಂಡ ಹಾಗೂ ವಾಣಿಜ್ಜ ಕೃಷಿ ಪಶುಸಂಗೋಪನೆ ಮತ್ತು ಕೃಷಿ ಹಾಗೂ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಪ್ತು ಅಭಿವೃದ್ದಿ ಪ್ರಾಧಿಕಾರದ ಅಧಿಕಾರಿಗಳನ್ನೊಳಗೊಂಡ ಭಾರತದ ನಿಯೋಗ ಸಭೆಯಲ್ಲಿ ಭಾಗವಹಿಸಲಿದೆ ಚೀನಾ ಮಾರುಕಟ್ಲೆಯಲ್ಲಿ ಉತ್ಪಾದಿತ ಹಾಗೂ ಕೃಷಿ ಉತ್ಪನ್ನಗಳ ಜಾಗತಿಕ ಮಾರುಕಟ್ಲೆಯನ್ನು ವಿಸ್ತರಿಸುವ ಭಾರತದ ಕೋರಿಕೆಯ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ ಚಳಿಗಾಲದ ಅವಧಿಯ ನಂತರ ಹಿಮಾಲಯದ ಕೇದಾರನಾಥ ದೇವಾಲಯದ ಕೇಂದ್ರೀಯ ಪೋರ್ಟಲ್ ಅನ್ನು ಉತ್ತರಾಖಂಡ್ನಲ್ಲಿ ಇಂದು ಬೆಳಗ್ಗೆಯಿಂದ ಯಾತಾರ್ಥಿಗಳು ಹಾಗೂ ಭಕ್ತಾದಿಗಳ ಅನುಕೂಲಕ್ಷಾಗಿ ತೆರೆಯಲಾಗಿದೆ ಯಾತ್ರಾರ್ಥಿಗಳ ಸಮ್ನುಖದಲ್ಲಿ ವೇದ ಮಂತ್ರ ಘೋಷಗಳೊಂದಿಗೆ ಹಾಗೂ ಸಾಂಪ್ರದಾಯಿಕ ಪೂಜೆ ಪುನಸ್ತಾರಗಳೊಂದಿಗೆ ಪೋರ್ಟಲ್ ಅನ್ನು ತೆರೆಯಲಾಯಿತು ಈ ಅಂಗವಾಗಿ ದೇವಾಲಯನ್ನು ವಿಶೇಷವಾಗಿ ಹೂಗಳಿಂದ ಅಲಂಕರಿಸಲಾಗಿದೆ ಕೇದಾರನಾಥನ ದರ್ಶನ ಪಡೆಯಲು ದೇಶಾದ್ಭಂತ ಸಹಸ್ರಾರು ಭಕ್ತರು ಆಗಮಿಸುತ್ತಿದ್ದಾರೆ

ನಿನ್ನೆ ವೆಸ್ಟ್ಮಿನಿಸ್ಟರ್ ಮ್ಯಾಜಿಸ್ಟೇಟ್ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅರ್ಬುಥ್ನಾಟ್ ಎದುರು ನೀರವ್ ಹಾಜರಾಗಿದ್ದರು

ಆದರೆ ನ್ಯಾಯಮೂರ್ತಿಗಳು ಇದಕ್ಕೆ ಒಪ್ಪಲಿಲ್ಲ

ಟವಿ ಚಾನಲ್ವೊಂದಕ್ಕೆ ಮಾತನಾಡಿರುವ ಪತ್ರಕರ್ತ ಮ್ನಾರಿನೋ ಭಾರತ ನಡೆಸಿದ ವಾಯು ದಾಳಿಯಲ್ಲಿ ಯಾವುದೇ ಹಾನಿ ಆಗಿಲ್ಲ ಹಾಗೂ ಸಾವು ನೋವು ಸಂಭವಿಸಿಲ್ಲ ಎಂದು ಹೇಳುತ್ತಾ ಪಾಕಿಸ್ತಾನ ಘಟನೆಯನ್ನು ಮುಚ್ಚಹಾಕಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ

ಜನ್ಮದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು ಠ್ಯಾಗೂರ್ ಅವರ ಜನ್ಹ್ವಳ ಜೊರಸಂಕೊ ಥಾಕೂರ್ಬಾರಿಯಲ್ಲಿ ಅಭಿಮಾನಿಗಳು ಜಮಾಯಿಸಿ ಸಂಭ್ರಮ ಆಚರಿಸುತ್ತಿದ್ದಾರೆ ಎಂದು ನಮ್ಮ ಆಕಾಶವಾಣಿ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಶ್ಯಾಗೂರ್ ಅವರನ್ನು ಸ್ಕರಿಸಲು ಪಶ್ಚಿಮ ಬಂಗಾಳ ಸರ್ಕಾರವೂ ಕೂಡ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದೆ

ಏಷ್ಕಾದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಹಾಗೂ ರಾಷ್ಟಗೀತೆಯನ್ನು ರಚಿಸಿದ ಗುರುದೇವ್ ರವೀಂದ್ರನಾಥ್ ಟ್ಕಾಗೂರ್ ಅವರು ದೇಶದ ಸಾಹಿತ್ಯ ದಿಗ್ಗಜರಲ್ಲಿ ಪ್ರಮುಖರು ಎಂದು ರಾಷ್ಟಪತಿ ತಮ್ಮ ಟ್ವೀಟ್ನಲ್ಲಿ ಬಣ್ಣೆಸಿದ್ದಾರೆ ಗುರುದೇವ್ ಟ್ಯಾಗೂರ್ ಅವರ ಸೃಜನಶೀಲತೆಯ ಪ್ರೇರೇಪಣೆಯನ್ನು ದೇಶದ ಪ್ರತಿಯೊಬ್ಬರೂ ಹೊಂದಬೇಕು ಎಂದು ರಾಷ್ಟಪತಿ ಕರೆ ನೀಡಿದ್ದಾರೆ ಟ್ಕಾಗೂರ್ ಅವರ ಜನ್ಮದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತದ ಪರಂಪರೆ ಹಾಗೂ ಸಂಸ್ಕೃತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಪಡಿಸಿದವರು ಟ್ಯಾಗೂರ್ ಎಂದು ಬಣ್ಣಿಸಿದ್ದಾರೆ ಅವರ ಬಹುಮುಖ ವ್ಯಕ್ತಿತ್ವ ಕಾವ್ಯ ಕವಿತೆ ಹಾಗೂ ಕಲಾಕೃತಿಗಳು ಅದ್ಭುತ ಹಾಗೂ ಪ್ರಭಾವಶಾಲಿ ಎಂದು ಹೇಳದ್ದಾರೆ

ವೆಂಕಯ್ಯ ನಾಯ್ಡು ಅವರೂ ಕೂಡ ಟ್ಯಾಗೂರ್ ಅವರನ್ನು ಸ್ಮರಿಸಿದ್ದಾರೆ ಇಂದು ಮಹಾನ್ ವೀರ ಮಹಾರಾಣ ಪ್ರತಾಪ್ ಅವರ ಜನ್ಮದಿನವಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಣ ಅವರನ್ನು ಸ್ಕರಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ರಾಣ ಪ್ರತಾಪ್ ಅವರ ಜೀವನ ಕಥೆ ಧೈರ್ಯ ಸಾಪಸ ಆತ್ಮಗೌರವದ ಸಂಕೇತ ಅವರ ದೇಶಪ್ರೇಮ ಪ್ರತಿಯೊಬ್ಬರನ್ನು ಪ್ರೇರೇಪಿಸುತ್ತದೆ ಎಂದು ಹೇಳದ್ದಾರೆ ಇಂದು ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಸಮಾಜ ಸುಧಾರಕ ಗೋಪಾಲಕೃಷ್ಣ ಗೋಖಲೆ ಅವರ ಜನ್ಮದಿನ ಈ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸ್ಮರಿಸಿದ್ದಾರೆ ಗೋಖಲೆ ಅವರು ತಮ್ಮ ಸಮಾಜ ಸುಧಾರಣೆ ಹಾಗೂ ಲೇಖನಗಳ ಮೂಲಕ ಪ್ರಸಿದ್ದರಾಗಿದ್ದರು ಸಶಕ್ತೀಕರಣಗೊಳಿಸುವ ಮೂಲಕ ಸಮಾಜದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣರಾದರು ಅವರ ಮಹತ್ಕಾರ್ಯ ಇಂದಿಗೂ ಸ್ಪರಿಸುವಂತಹುದ್ದು ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ

ವೆಂಕಯ್ಯ ನಾಯ್ಡ ಅವರೂ ಸಹ ಗೋಖಲೆ ಅವರು ದೇಶಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಕರಿಸಿದ್ದಾರೆ